ಛತ್ತೀಸ್ಗಢ ವಿಧಾನಸಭೆಯ ಮೊದಲ ಪಂತದ ಚುನಾವಣಾ ಪ್ರಚಾರಕ್ಕೆ ಇಂದು ಸಂಜೆ ತೆರೆ

ಶಾಂತಿ ಮತ್ತು ಅಹಿಂಸೆ ಪರ ಭಾರತ ಸದಾ ಧ್ವನಿಯಾಗಿದೆ ಉಪರಾಷ್ಟಪತಿ ಎಂ

ಚುನಾವಣಾ ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ಯಾವುದೇ ಸಮೀಕ್ಷೆಯನ್ನು ಕೈಗೊಳ್ಳುವಂತಿಲ್ಲ ಹಾಗೂ ಪತ್ರಿಕೆ ಮತ್ತು ವಿದ್ಯುನ್ನಾನ ಮಾಧ್ಯಮಗಳಲ್ಲಿ ಪ್ರಕಟಿಸುವುದು ಅಥವಾ ಪ್ರಚುರಪಡಿಸುವುದನ್ನು ಆಯೋಗ ನಿರ್ಬಂಧಿಸಿ ಪ್ರಕಟಣೆ ಹೊರಡಿಸಿದೆ

ಛತ್ತೀಸಗಢ ವಿಧಾನಸಭೆಗೆ ನಡೆಯಲಿರುವ ಮೊದಲ ಪಂತದ ಚುನಾವಣೆ ಪ್ರಚಾರಕ್ಕೆ ಇಂದು ಸಂಜೆ ತೆರೆ ಬೀಳಲಿದೆ

ನಾಡಿದ್ದು ಸೋಮವಾರ ಮತದಾನ ನಡೆಯಲಿದೆ

ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಇಂದು ರಾಯಪುರದಲ್ಲಿ ಸಂಕಲ್ಪ ಪತ್ರ ಶೀರ್ಷಕೆಯ ಪಕ್ಷದ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಲಿದ್ದಾರೆ

ಅಕ್ರಮ ಎಸಗಿದ್ದಾರೆ ಎಂದು ಸಿ

ಈ ಪ್ರಕರಣ ಚೆನ್ನೈನ ಸಿ

ಐ ನ್ಯಾಯಾಲಯದ ಮುಂದೆ ಬಾಕಿ ಉಳಿದಿತ್ತು

ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಅತಿ ಹೆಚ್ಚಾಗಿ ಡಿಜೆಟಲ್ ಪಾವತಿ ವ್ಲವಹಾರ ನಡೆದಿದೆ ಎಲೆಕ್ಷಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ನವದೆಹಲಿಯಲ್ಲಿ ಈ ವಿಷಯ ತಿಳಿಸಿದ್ದು ಭೀಮ್ ಯುಪಿಐ ಎಇಪಿಎಸ್ ಮತ್ತು ಎನ್ಇಟಿಸಿ ಈ ನೂತನ ಪಾವತಿ ಮಾದರಿಯಲ್ಲಿ ಡಿಜೆಟಲ್ ಪಾವತಿ ವ್ಯವಹಾರ ಹೆಚ್ಚಳವಾಗಿದೆ ಎಂದು ತಿಳಿಸಿದೆ ವ್ಯಕ್ತಿಯಿಂದ ವ್ಯಕ್ತಿಗೆ ವ್ಯಕ್ತಿಯಿಂದ ವರ್ತಕರಿಗೆ ಹೆಚ್ಚು ಡಿಜೆಟಲ್ ಪಾವತಿ ವ್ಯವಹಾರ ನಡೆದಿದೆ

ತಮ್ನ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಪಾವತಿ ಸಲ್ಲಿಕೆಯಲ್ಲಿ ಸೇವೆಯ ಪೂರ್ನೆಕೆಯ ಸ್ಥಳವನ್ನು ಸರಿಯಾಗಿ ನಮೂದಿಸುವಂತೆ ವಿದೇಶಿ ರಾಜತಾಂತ್ರಿಕ ಆಯೋಗ ಅಥವಾ ವಿಶ್ವಸಂಸ್ವೆಯ ಸಂಘಟನೆಗಳಿಗೆ ಹಣಕಾಸು ಸಚಿವಾಲಯ ಸೂಚಿಸಿದೆ ಮರು ಪಾವತಿ ಪ್ರಕ್ರಿಯೆ ತ್ವರಿತಗತಿಯಲ್ಲಿ ನಡೆಯುವ ನಿಟ್ಟನಲ್ಲಿ ಸೇವೆಯ ಪೂರೈಕೆಯ ಸ್ವಳವನ್ನು ಸರಿಯಾಗಿ ನಮೂದಿಸಬೇಕೆಂದು ಹಣಕಾಸು ಸಚಿವಾಲಯ ಹೇಳದೆ ಶಾಂತಿ ಎಂಬುದು ಪ್ರಗತಿಗೆ ಮೂಲಭೂತ ಅಗತ್ಯವಾಗಿದೆ ಎಂದು ಉಪರಾಷ್ಷಪತಿ ಎಂ ವೆಂಕಯ್ಯನಾಯ್ತು ಹೇಳಿದ್ದಾರೆ ಪ್ಯಾರೀಸ್ನಲ್ಲಿ ನಿನ್ನೆ ರಾತ್ರಿ ಅವರು ಭಾರತೀಯ ಸಮುದಾಯ ಉದ್ದೇಶಿಸಿ ಮಾತನಾಡಿ ಇತಿಹಾಸ ತಿರುವು ಹಾಕಿದರೆ ಭಾರತದ ಧ್ಲನಿ ಸದಾ ಶಾಂತಿ ಮತ್ತು ಅಹಿಂಸೆಯ ಪರವಾಗಿದೆ ಎಂಬುದು ತಿಳಿಯುತ್ತದೆ ಪರಸ್ಪರ ಅವಲಂಬಿತ ವಿಶ್ವದಲ್ಲಿ ಅಭಿವೃದ್ದಿ ಸಾಧಿಸಲು ಮಾತುಕತೆಯೊಂದೆ ಇರುವ ಏಕೈಕ ಮಾರ್ಗವಾಗಿದೆ ಎಂದರು ವಿಜ್ಞಾನ ಅಥವಾ ತಂತ್ರಜ್ಞಾನ ಕೈಗಾರಿಕೆ ಕೃಷಿ ಕಲೆ ಸಾಂಸ್ಪತಿಕ ಆಡಳಿತ ಅಥವಾ ರಾಜಕೀಯ ಸೇರಿದಂತೆ ಪಲವಾರು ಕ್ಷೇತ್ರಗಳಲ್ಲಿ ಭಾರತೀಯ ಸಮುದಾಯ ನೀಡಿರುವ ಕೊಡುಗೆಯನ್ನು ಶ್ಲಾಘಿಸಿದ ಉಪರಾಷ್ಷಪತಿಗಳು ಭಾರತ ಇದರಿಂದ ಹೆಮ್ನೆಪಡುವಂತಾಗಿದೆ ಎಂದರು ನೋಟು ಅಮಾನ್ಗೀಕರಣ ಪಾರದರ್ಶಕತೆಯ ನಿಟ್ಟನಲ್ಲಿಯ ಪ್ರಾಥಮಿಕ ಹೆಜ್ಜೆಯಾಗಿದೆ ಈ ಮುನ್ನ ಕೇವಲ ಮನೆಯೊಳಗೆ ಕೂಡಿ ಇಡುತ್ತಿದ್ದ ಹಣ ಇಂದು ಬ್ಯಾಂಕಿಂಗ್ ವ್ಯವಸ್ಥೆಯಡಿ ಸಂಗ್ರಹವಾಗುವಂತಾಗಿದೆ ತೆರಿಗೆ ಪಾವತಿ ಮತ್ತು ಸಂಗ್ರಹದಲ್ಲೂ ಹೆಚ್ಚಳವಾಗಿದೆ ಎಂದು ವೆಂಕಯ್ಯನಾಯ್ಡ ತಿಳಿಸಿದರು ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಜಾರಿಯಿಂದ ರಾಷ್ಷೀಯ ಮಾರುಕಟ್ಟೆಯಲ್ಲಿ ಪಾರದರ್ಶಕತೆ ಮತ್ತು ಏಕತೆ ತರಲು ಸಾಧ್ಯವಾಗಿದೆ ಸರಳ ಉದ್ದಿಮೆಗೆ ಇದು ಪೂರಕವಾಗಿದೆ ಇದರಿಂದ ಭಾರತದಲ್ಲಿ ಅಭಿವೃದ್ದಿ ಹೊಂದಲು ಸಾಧ್ಯವಾಗುತ್ತದೆ ಡಿಜೆಟಲ್ ಪಾವತಿ ವ್ಯವಸ್ಥೆಯಿಂದ ಸುಲಭ ಸಂಪರ್ಕ ಸಾಧಿಸಲು ಸಾಧ್ಯವಾಗಿದೆ ಈ ಎಲ್ಲಾ ಕಾರಣಗಳಿಂದಾಗಿ ಭಾರತೀಯ ಜೀವನ ಮಟ್ಟದ ಸರಾಸರಿಯಲ್ಲಿ ಗುಣಮಟ್ಟ ಕಂಡು ಬಂದಿದೆ ಎಂದು ಅವರು ಹೇಳಿದರು ಭಾರತದಲ್ಲಿ ಹೂಡಿಕೆ ಮತ್ತು ಆವಿಷ್ಕಾರಕ್ಕೆ ಉತ್ತಮ ಅವಕಾಶವಿದ್ದು ಇದರ ಪ್ರಯೋಜನ ಪಡೆದುಕೊಳ್ಳುವ ಸಮಯ ಈಗ ಬಂದಿದೆ ಈ ನಿಟ್ಟನಲ್ಲಿ ಭಾರತೀಯ ಸಮುದಾಯದವರು ಮುಂದೆ ಬರುವಂತೆ ಕರೆ ನೀಡಿದ ಉಪರಾಷ್ಟಪತಿಗಳು ಅಂತಾರಾಷ್ಟೀಯ ಸೋಲಾರ್ ಮೈತ್ರಿ ಮೂಲಕ ಶುದ್ದ ಇಂಧನ ಬಳಕೆಗೆ ಭಾರತ ಮತ್ತು ಫ್ರಾನ್ಸ್ ಜಂಟಿಯಾಗಿ ಪ್ರಯತ್ನಿಸಬೇಕಾಗಿದೆ ಎಂದು ತಿಳಿಸಿದರು

ಈ ವಾರದ ಆರಂಭದಲ್ಲಿ ಬಿದ್ದ ಭಾರಿ ಹಿಮಪಾತವನ್ನು ರಾಜ್ಯ ನಿರ್ದಿಷ್ಟ ವಿಶೇಷ ನೈಸರ್ಗಿಕ ವಿಕೋಪ ಎಂದು ಜಮ್ನು ಮತ್ತು ಕಾಶ್ಲೀರ ಸರ್ಕಾರ ಫೋಷಿಸಿದೆ ಅನಿರೀಕ್ಷಿತ ಹಿಮಪಾತದಿಂದಾಗಿ ರೈತರಿಗೆ ಭಾರಿ ನಪ್ಪ ಉಂಟಾಗಿದ್ದು ಪರಿಹಾರ ಮತ್ತು ನೆರವಿಗಾಗಿ ಸರ್ಕಾರ ಮುಂದಾಗಿದೆ ಜಮ್ನು ಕಾಶ್ಮೀರದ ಪುಲ್ವಾಮ ಜೆಲ್ಲೆಯಲ್ಲಿ ನಿನ್ನೆ ಭದ್ರತಾ ಪಡೆಗಳ ಜಂಟಿ ಕಾರ್ಯಾಚರಣೆ ವೇಳೆ ಜೈತೆ ಮೊಪಮ್ದದ್ ಉಗ್ರ ಸಂಘಟನೆಯ ಭಯೋತ್ಪಾದಕನೊಬ್ಬನನ್ನು ಹತ್ತೆ ಮಾಡಲಾಗಿದೆ

ಶ್ರೀಲಂಕಾ ಅಧ್ಯಕ್ಷ ಮೈತ್ರಿಪಾಲ ಸಿರಿಸೇನಾ ಅವರು ಸಂಸತ್ತನ್ನು ವಿಸರ್ಜಿಸಿದ್ದಾರೆ

ರನಿಲ್ ವಿಕ್ರಂಸಿಂಘೆ ಅವರನ್ನು ಪ್ರಧಾನಮಂತ್ರಿ ಹುದ್ದೆಯಿಂದ ಬದಲಾಯಿಸಿ ಮಹಿಂದಾ ರಾಜಪಕ್ಲ ಅವರನ್ನು ನೂತನ ಪ್ರಧಾನಮಂತ್ರಿಯಾಗಿ ನೇಮಕ ಮಾಡಿದ ಎರಡು ವಾರಗಳ ನಂತರ ಈ ಬೆಳವಣಿಗೆ ನಡೆದಿದೆ ಬ್ರೆಕ್ಲಿಟ್ ವಿಷಯಕ್ಕೆ ಸಂಬಂಧಿಸಿದಂತೆ ಬ್ರಿಟನ್ನಿನ ಸಾರಿಗೆ ಸಚಿವ ಜೋ ಜಾನ್ಸನ್ ಅವರು ಪ್ರಧಾನಮಂತ್ರಿ ಥೇರೆಸಾ ಮೇ ಸರ್ಕಾರಕ್ಕೆ ರಾಜೇನಾಮೆ ಸಲ್ಲಿಸಿದ್ದಾರೆ ಜೋ ಜಾನ್ಸನ್ ಅವರು ಬ್ರೆಕ್ಟಿಟಿಯರ್ ಬೋರೀಸ್ ಜಾನ್ಸನ್ ಅವರ ಕಿರಿಯ ಸಹೋದರರಾಗಿದ್ದಾರೆ

ಭಾರತದ ವನಿತೆಯರುವ ದಾಳಿಯ ವಿಭಾಗದಲ್ಲೂ ಸಂಘಟತ ಪ್ರದರ್ಶನ ನೀಡಿದರು